ಮಹಾರಾಷ್ಟ ವಿಧಾನಸಭೆಯಲ್ಲಿ ಇಂದು ಮಧ್ಯಾಷ್ನ ಉದ್ದವ್ ಠಾಕ್ರೆ ಸರ್ಕಾರದಿಂದ ವಿಶ್ವಾಸ ಮತಯಾಚನೆ

ಒಡಿಶಾ ಛತ್ತೀಸ್ಫಡ್ ಬಿಹಾರ್ ಪಶ್ಚಿಮ ಬಂಗಾಳ ಮತ್ತು ಉತ್ತರ ಪ್ರದೇಶ ರಾಜ್ಯಗಳ ಗಡಿಭಾಗಗಳನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಬಂದ್ ಮಾಡಲಾಗಿದೆ

ರಾಜ್ಯಪಾಲ ಬಿ

ಭಯೋತ್ಪಾದನೆಗೆ ಪಾಕಿಸ್ತಾನ ಕುಮ್ನಕ್ನು ನೀಡುತ್ತಿರುವುದು ಜಾಗತಿಕ ವೇದಿಕೆಗಳಲ್ಲಿ ಬಹಿರಂಗಗೊಂಡ ನಂತರ ಆ ದೇಶವನ್ನು ಮೂಲೆ ಗುಂಪು ಮಾಡಲಾಗಿದೆ ಎಂದು ಸಚಿವರು ಹೇಳಿದರು ಕೇಂದ್ರಾಡಳಿತ ಪ್ರದೇಶ ಜಮ್ಗು ಕಾಶ್ವೀರದ ಗಡಿಯ ಪೂಂಚ್ ಜಿಲ್ಲೆಯಲ್ಲಿ ಭಾರತೀಯ ಯೋಧರ ತಾಣಗಳು ಮತ್ತು ನಾಗರಿಕ ಪ್ರದೇಶಗಳ ಮೇಲೆ ಪಾಕಿಸ್ತಾನಿ ಪಡೆಗಳು ನಿನ್ನೆ ಸಂಜೆ ಕದನ ವಿರಾಮ ಉಲ್ಲಂಘಿಸಿ ಅಪ್ರಜೋದಿತ ಗುಂಡಿನ ದಾಳಿ ನಡೆಸಿವೆ ಪೂಂಚ್ ಜೆಲ್ಲೆಯ ಮೆಂಧಾಮ್ನ ಬಾಲಾಕೋಟ್ ವಲಯದ ಗಡಿ ನಿಯಂತ್ರಣ ರೇಟೆ ಬಳಿ ನಿನ್ನೆ ಪಾಕಿಸ್ತಾನಿ ಪಡೆಗಳು ಅಪ್ರಚೋದಿತವಾಗಿ ಕದನ ವಿರಾಮ ಉಲ್ಲಂಘಿಸಿ ಸಣ್ಣ ಶಸ್ತಾಸ್ತಗಳು ಹಾಗೂ ಮೊರ್ಟಾರ್ ಬಳಸಿ ದಾಳಿ ನಡೆಸಿವೆ ಎಂದು ರಕ್ಷಣಾ ವಕ್ತಾರರು ಆಕಾಶವಾಣಿಯ ಜಮ್ಮ ಕೇಂದ್ರಕ್ಕೆ ತಿಳಿಸಿದ್ದಾರೆ ಸನ್ನದ್ದ ಭಾರತೀಯ ಪಡೆಗಳು ಪ್ರತಿದಾಳಿ ನಡೆಸಿ ಪಾಕಿಸ್ತಾನಕ್ಕೆ ತಕ್ಷ ಉತ್ತರ ನೀಡಿವೆ

ಭಾರತದ ಕಡೆ ಯಾವುದೇ ಜೇವಹಾನಿ ಅಥವಾ ನಷ್ಟ ಸಂಭವಿಸಿದ ವರದಿಯಾಗಿಲ್ಲ

ಜುಹೂರ್ ಅಹಮ್ನದ್ ಹಾಗೂ ಹಕುರಾ ಗ್ರಾಮ ಸರಪಂಚರಾಗಿದ್ದ ಸಯ್ನದ್ ಮಹಮ್ನದ್ ರಫಿ ಕಳೆದ ಮಂಗಳವಾರ ಅನಂತನಾಗ್ ಜಿಲ್ಲೆಯಲ್ಲಿ ನಡೆದಿದ್ದ ಮರಳಿ ಗ್ರಾಮಕ್ಕೆ ಕಾರ್ಯಕ್ರಮದ ವೇಳೆ ಭಯೋತ್ವಾದಕರ ಗ್ರೇನೇಡ್ ದಾಳಿಗೆ ಬಲಿಯಾಗಿದ್ದರು

ರಾಜ್ಯಸಭೆಗೆ ನಿನ್ನೆ ಗ್ರಾಮೀಣಾಭಿವೃದ್ದಿ ಸಚಿವ ಸರೇಂದ್ರಸಿಂಗ್ ತೋಮರ್ ಲಿಖಿತ ಉತ್ತರದಲ್ಲಿ ಈ ಮಾಹಿತಿ ಒದಗಿಸಿದ್ದಾರೆ

ಬಿಜೆಪಿ ಸಂಸದೆ ಪ್ರಜ್ಲಾ ಾಕೂರ್ ತಮ್ನನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭಯೋತ್ವಾದಕಿ ಎಂದು ಕರೆದಿರುವುದರ ವಿರುದ್ದ ನಿನ್ನೆ ಲೋಕಸಭಾಧ್ಯಕ್ಷರಿಗೆ ಹಕ್ಕುಚ್ಚುತಿ ನಿರ್ಣಯವನ್ನು ಸಲ್ಲಿಸಿದ್ದಾರೆ

ಲೋಕಸಭೆಯ ಕಾರ್ಯಾಲಯ ಇವರ ನೋಟೀಸನ್ನು ಪರಿತೀಲಿಸಿ ನಂತರ ಅದನ್ನು ಹಕ್ಕು ಚ್ಲುತಿಗಳ ಸಮಿತಿಗೆ ಕಳುಹಿಸಬೇಕೇ ಅಥವಾ ತಿರಸ್ತರಿಸಬೇಕೇ ಎಂಬ ಬಗ್ಗೆ ಪರಿಗಣಿಸಲು ಲೋಕಸಭಾಧ್ಯಕ್ಷರಿಗೆ ಶಿಫಾರಸ್ತು ಮಾಡಲಿದೆ ಭಾರತ ಸರ್ಕಾರದ ಸಚಿವಾಲಯಗಳು ಇಲಾಖೆಗಳು ಹಾಗೂ ಯೋಜನೆಗಳ ಬಗ್ಗೆ ಬರುವ ಸುದ್ಗಿಗಳ ನೈಜತೆಯನ್ನು ಪರೀಕ್ಷಿಸಲು ಕೇಂದ್ರ ಸರ್ಕಾರದ ವಾರ್ತಾ ಶಾಖೆ ನಕಲಿ ಸುದ್ದಿ ಪತ್ತೆ ಘಟಕವನ್ನು ಆರಂಭಿಸಿದೆ ಸಾಮಾಜಿಕ ಮಾಧ್ಯಮಗಳು ಸೇರಿದಂತೆ ಯಾವುದೇ ವೇದಿಕೆಯಲ್ಲಿ ಪ್ರಕಟವಾಗುವ ಅಸುಮಾನಾಸ್ಪದ ಪ್ರಕಟಣೆಗಳ ಫೋಟೋ ತೆಗೆದು ಇ ಮೇಲ್ ಮೂಲಕ ಕೇಂದ್ರ ವಾರ್ತಾಶಾಖೆಯ ಇ ಮೇಲ್ ವಿಳಾಸ ವಿಐಬಿ ಫ್ಯಾಕ್ಟ್ ಚೆಕ್ ಅಟ್ ಜ ಮೇಲ್ ಡಾಟ್ ಕಾಮ್ಗೆ ಕಳುಹಿಸಿದ್ದಲ್ಲಿ ಅದರ ನೈಜತೆಯನ್ನು ಪರೀಕ್ಷಿಸಲಾಗುವುದು ಎಂದು ಸಚಿವಾಲಯದ ಅಧಿಕೃತ ಟ್ಲಿಟರ್ ಹ್ಯಾಂಡಲ್ನಲ್ಲಿ ಸೂಚಿಸಲಾಗಿದೆ

ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ವಿದೇಶಾಂಗ ಸಚಿವ ಡಾ

ಜೈಶಂಕರ್ ಭಾರತೀಯ ನಿಯೋಗದ ನೇತೃತ್ವದ ವಹಿಸಲಿದ್ಲು ಜಪಾನ್ನ ವಿದೇಶಾಂಗ ಮಂತ್ರಿ ತೋಶಿ ಮಿತ್ತು ಮೊಟೆಗಿ ಹಾಗೂ ಅಲ್ಲಿಯ ರಕ್ಷಣಾ ಸಚಿವ ತಾರೋ ಕೆ ಜಪಾನ್ ನಿಯೋಗದ ಮುಂದಾಳತ್ವ ವಹಿಸಲಿದ್ಲಾರೆ

ಎರಡೂ ದೇಶಗಳ ಸಚಿವರು ಭಾರತ ಪೆಸಿಫಿ ಕ್ ವಲಯದ ಪರಿಸ್ತಿತಿಯ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಹಾಗೂ ಈ ವಲಯದಲ್ಲಿ ಶಾಂತಿ ಸಮೃದ್ದಿ ಹಾಗೂ ಪ್ರಗತಿಗೆ ಅಗತ್ಯವಾದ ಉಭಯ ರಾಷ್ಟಗಳ ಪ್ರಯತ್ನಗಳನ್ನು ಹಂಚಿಕೊಳ್ಳಲಿದ್ದಾರೆ

ರಾಷ್ಟಪತಿ ಭವನದಲ್ಲಿ ನಿನ್ನೆ ಶ್ರೀಲಂಕಾ ಅಧ್ಯಕ್ಷ ಗೋಟಬಾಯಿ ರಾಜಪಕ್ಷ ಅವರನ್ನು ಭೇಟಿಯಾದ ಸಂದರ್ಭದಲ್ಲಿ ಮಾತನಾಡಿದ ರಾಷ್ಟಪತಿಗಳು ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಂಬಂಧ ಮತ್ತು ಹೂಡಿಕೆ ಸಂದರ್ಭಗಳಲ್ಲಿ ಅರ್ಥಿಕ ಸಂಬಂಧವನ್ನು ಬಲಗೊಳಿಸಲು ಭಾರತ ಸದಾ ಉತ್ಸುಕವಾಗಿದೆ ಎಂದು ಹೇಳಿದರು ಶ್ರೀಲಂಕಾ ಭಾರತದ ಯಶೋಗಾಥೆಯ ಭಾಗವಾಗಬೇಕೆಂದು ಭಾರತ ಬಯಸುತ್ತದೆ ಎಂದು ಅವರು ತಿಳಿಸಿದರು ತಮ್ಮ ನೆರೆ ಹೊರೆಯಲ್ಲಿ ಶಾಂತಿ ಸಮೃದ್ಧಿ ಕಾಪಾಡುವಲ್ಲಿ ಎರಡೂ ದೇಶಗಳದ್ದು ಸಮಾನ ಪ್ರಯತ್ನವಾಗಿದೆ ಪರಸ್ಪರ ಭದ್ರತೆ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸಲು ಎಲ್ಲ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳು ಸಹಕಾರವನ್ನು ಬಲಗೊಳಿಸಬೇಕು ಎಂದು ಅವರು ಹೇಳಿದರು ಈ ನಿಟ್ಟನಲ್ಲಿ ತ್ರೀಲಂಕಾದೊಂದಿಗಿನ ಸಂಬಂಧ ಜನತೆಗೆ ಉತ್ತಮ ಪ್ರಯೋಜನಗಳನ್ನು ಕಲ್ಪಿಸಿದೆ ಎಂದು ರಾಮನಾಥ್ ಕೋವಿಂದ್ ಅಭಿಪ್ರಾಯಪಟ್ಟರು ತ್ರೀಲಂಕಾದ ಅಗತ್ಯಗಳು ಮತ್ತು ಆದ್ಯತೆಗಳ ಅನುಸಾರ ಪರಸ್ಪರ ಹಿತಾಸಕ್ತಿಯ ಇನ್ನೂ ಪಲವು ಯೋಜನೆಗಳಿಗೆ ಕೈಜೋಡಿಸಲು ಭಾರತ ಸಿದ್ಧವಿದೆ ಎಂದು ರಾಷತಪ ಹೇಳಿದರು

ಭಯೋತ್ವಾದನೆಯನ್ನು ಒಟ್ಟಾಗಿ ಎದುರಿಸಲು ಪರಸ್ಪರ ಸಪಕಾರವನ್ನು ಬಲಪಡಿಸಲಾಗುವುದು ಈ ವಿಷಯದ ಬಗ್ಗೆ ಇಬ್ಬರೂ ನಾಯಕರು ಚರ್ಚಿಸಿದರು ಎಂದು ಜಂಟಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ

ನಿನ್ನೆ ನಡೆದ ಕ್ವಾರ್ಟರ್ ಫಿ

ಮಹಿಳೆಯರ ವಿಭಾಗದ ಸಿಂಗಲ್ಲ್ ಪಂದ್ಯದಲ್ಲಿಂದು ಭಾರತದ ರಿತುಪರ್ಣಾ ದಾಸ್ ಥೈಲ್ಯಾಂಡ್ನ ಫಿ ಟಯಾಷೋರ್ನ್ ಚೈವಾನ್ ಅವರೊಂದಿಗೆ ಮುಖಾಮುಖಿಯಾಗಲಿದ್ದಾರೆ

ನಿನ್ನೆ ಸಂಜೆ ಕಠ್ಠಂಡುವಿನಲ್ಲಿ ನಡೆದ ಕಡೆಯ ಗೂಪ್ ಎ ಪಂದ್ಯದಲ್ಲಿ

ನಾಳೆ ನಡೆಯಲಿರುವ ಮೊದಲ ಸೆಮಿಫ